ಹವಾಮಾನ ಬದಲಾವಣೆ ವ್ಯಾಪಾರ ಮತ್ತು ಆರ್ಥಿಕ ಸಂಬಂಧಗಳ ಕ್ಷೇತ್ರಗಳಲ್ಲಿ ಯುರೋಪಿಯನ್ ಒಕ್ಕೂ ಟದೊಂದಿಗಿನ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ಭಾರತದ ಬದ್ದತೆ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪುನರುಚ್ಚಾರ

ಕೇಂದ್ರ ಸಚಿವರು ಭೇಟಿ ನೀಡುತ್ತಿರುವ ಕುರಿತಂತೆ ಜಮ್ಮು ಮತ್ತು ಕಾಶ್ಮೀರದ ಮುಖ್ಯ ಕಾರ್ಯದರ್ಶಿ ಬಿವಿಆರ್ ಸುಬ್ರಮಣಿಯಮ್ ಅವರಿಗೆ ಗ್ವಹ ಸಚಿವಾಲಯದ ರಾಜ್ಯ ಸಚಿವ ಜಿ ಕಿಶನ್ ರೆಡ್ಡಿ ಲಿಖಿತ ಪತ್ರ ಬರೆದಿದ್ದಾರೆ ಕೇಂದ್ರ ಸಚಿವರ ಕೌನ್ವಿಲ್ನ ಎಲ್ಲ ಸದಸ್ಯರು ಜಮ್ಮು ಮತ್ತು ಕಾಶ್ಮೀರಕ್ಕೆ ಭೇಟಿ ನೀಡಬೇಕೆಂದು ಗ್ಬಹ ಸಚಿವ ಅಮಿತ್ ಶಾ ಬಯಸಿದ್ದಾರೆ ಎಂದು ರೆಡ್ಡಿ ಅವರು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಜನರ ಸಮಗ್ರ ಅಭಿವೃದ್ದಿಗೆ ಕೇಂದ್ರ ಸರ್ಕಾರ ಕೈಗೊಂಡ ನೀತಿಗಳ ಮಹತ್ಸದ ಮಾಹಿತಿಗಳನ್ನು ಪ್ರಸಾರ ಮಾಡುವುದು ಈ ಭೇಟಿಯ ಉದ್ದೇಶವಾಗಿದೆ

ಜತೆಗೆ ಮುಂಬರುವ ಮಾರ್ಚ್ನಲ್ಲಿ ನಡೆಯಲಿರುವ ಭಾರತ ಯುರೋಪಿಯನ್ ಯೂನಿಯನ್ ಶೃಂಗಸಭೆಯನ್ನು ಎದುರು ನೋಡುತ್ತಿರುವುದಾಗಿ ತಿಳಿಸಿದ್ದಾರೆ ನವದೆಹಲಿಯಲ್ಲಿ ನಿನ್ನೆ ತಮ್ಮನ್ನು ಭೇಟಿ ಮಾಡಿದ ಯುರೋಪಿಯನ್ ಯೂನಿಯನ್ನ ಉನ್ತತ ಪ್ರತಿನಿಧಿ ಜೋಸೆಫ್ ಬೊರೆಲ್ ಫಾಂಟೆಲ್ಲೆಸ್ ಅವರೊಂದಿಗೆ ಪ್ರಧಾನಮಂತ್ರಿ ಸಮಾಲೋಚನೆ ನಡೆಸಿದರು ಈ ವೇಳಿ ಪ್ರಧಾನಿ ಯುರೋಪಿಯನ್ ಯೂನಿಯನ್ ಜೊತೆಗಿನ ಸಂಬಂಧವನ್ನು ಅದರಲ್ಲೂ ಹವಾಮಾನ ಬದಲಾವಣೆ ವ್ಯಾಪಾರ ಮತ್ತು ಆರ್ಥಿಕ ಸಂಬಂಧಗಳಲ್ಲಿ ಇನ್ನಷ್ನು ಗಟ್ಟಿಗೊಳಿಸುವ ಬಗ್ಗೆ ಪುನರುಚ್ಚರಿಸಿದರು ಇದಕ್ಕೂ ಮುನ್ತ ಯುರೋಪಿಯನ್ ಕಮಿಷನ್ ಮತ್ತು ಯುರೋಪಿಯನ್ ಕೌನ್ನಿಲ್ ಜತೆಗಿನ ಸಮಾಲೋಚನೆಯಲ್ಲೂ ಪ್ರಧಾನಿ ಇದೇ ವಿಷಯವನ್ನು ಪುನರುಚ್ಚರಿಸಿದ್ದಾರೆ ಈ ಮಧ್ಯೆ ಮುಂದಿನ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಶ್ವಂಗಸಭೆಯನ್ನು ಬ್ರಸೆಲ್ನಲ್ಲಿ ಆಯೋಜಿಸಲು ಯುರೋಪಿಯನ್ ಒಕ್ಕೂ ಟದ ನಾಯಕತ್ವವು ಎದುರುನೋಡುತ್ತಿದೆ ಎಂದು ಫಾಂಟೆಲ್ಲೆಸ್ ಹೇಳಿದ್ದಾರೆ

ಜ್ವೆಶಂಕರ್ ನಿನ್ಲೆ ಯುರೋಪಿಯನ್ ಯೂನಿಯನ್ನ ವಿದೇಶಾಂಗ ವ್ಯವಹಾರಗಳ ಉನ್ತತ ಪ್ರತಿನಿಧಿ ಜೋಸೆಫ್ ಬೊರೆಲ್ ಮತ್ತು ದಕ್ಷಿಣ ಆಫ್ರಿಕಾದ ಪ್ರತಿನಿಧಿ ನಲೆದಿ ಪಾಂಡೋರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಬೊರೆಲ್ ಅವರೊಂದಿಗಿನ ಸಭೆಯಲ್ಲಿ ಜೈಶಂಕರ್ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳು ಬಹುಪಕ್ಷೀಯತೆ ಸಂಪರ್ಕ ಮತ್ತು ಭಯೋತ್ವಾದನೆ ನಿಗ್ರಹದಂತ ವಿಷಯಗಳ ಬಗ್ಗೆ ಪರಸ್ಪರ ಚರ್ಚಿಸಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಜೈಶಂಕರ್ ಎರಡೂ ಕಡೆಯಿಂದಲೂ ಹವಾಮಾನ ಬದಲಾವಣೆಯ ಸಹಕಾರಕ್ಕೆ ಒತ್ತು ನೀಡಲಾಗಿದ್ದು ನಿಕಟ ಸಂಪರ್ಕದಲ್ಲಿರಲು ಒಪ್ಪಿಕೊಂಡಿವೆ ಎಂದಿದ್ದಾರೆ ಜ್ಟೆಶಂಕರ್ ಮತ್ತು ದಕ್ಷಿಣ ಆಫ್ರಿಕಾದ ವಿದೇಶಾಂಗ ಸಚಿವ ನಲೇದಿ ಪಾಂಡೋರ್ ಜಂಟಿ ಸಚಿವಾಲಯ ಆಯೋಗದ ಸಹ ಅಧ್ಯಕ್ಷರಾಗಿದ್ದರು

ಅಧಿಕಾರಿಗಳ ಪ್ರಕಾರ ದಾಳಿಯ ಸಂದರ್ಭದಲ್ಲಿ ದುಬೈನಲ್ಲಿರುವ ಅಸ್ತಿಯನ್ನು ಅಕ್ರಮವಾಗಿ ಸ್ನಾಧೀನಪಡಿಸಿಕೊಂಡಿರುವ ಬಗೆಗಿನ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ

ಸದ್ಯ ಈ ಕುರಿತ ತನಿಖೆ ಪ್ರಗತಿಯಲ್ಲಿದೆ

ಇದೇ ವೇಳೆ ಭಾರತಕ್ನಾಗಿ ಕಮೋವ್ ಹಗುರ ತೂಕದ ಬಹುಪಾತ್ರದ ಸೇನಾ ಹೆಲಿಕಾಪ್ಪರ್ಗಳ ಜಂಟಿ ಉತ್ಸಾದನೆಗೆ ಶೀಘ್ರದಲ್ಲೇ ಒಪ್ಪಂದವನ್ನು ಅಂತಿಮಗೊಳಿಸಲಾಗುವುದು ಎಂದು ರಷ್ಯಾದ ಉಪ ಮುಖ್ಯಸ್ಥ ರೋಮನ್ ಬಾಬುಷ್ಕಿ ನ್ ತಿಳಿಸಿದ್ದಾರೆ

ಈ ಸಂಬಂಧ ಸುಪ್ರೀಂಕೋರ್ಟ್ ಕೇಂದ್ರ ಮತ್ತು ಗುಜರಾತ್ ಸರ್ಕಾರ ಹಾಗೂ ರಾಷ್ಮೀಯ ಹೈ ಸ್ಸೀಡ್ ರೈಲು ನಿಗಮ ಲಿಮಿಟೆಡ್ಗೆ ನೋಟಿಸ್ ಜಾರಿ ಮಾಡಿದೆ ನ್ಯಾಯಮೂರ್ತಿ ದೀಪಕ್ ಗುಪ್ತಾ ನೇತ್ಪತ್ಸದ ನ್ನಾಯಮೂರ್ತಿ ಅನಿರುದ್ದ ಬೋಸ್ ಅವರನ್ನೊ ಳಗೊಂಡ ಪೀಠ ಈ ನೋಟಿಸ್ ನೀಡಿದೆ ಭೂಸ್ವಾಧೀನ ಪ್ರಕ್ರಿಯೆ ನಿಲ್ಡಿಸುವ ಕುರಿತು ನಿರ್ದೇಶನ ನೀಡಬೇಕೆಂದು ರೈತರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ

ಪ್ರಶಸ್ತಿಗಾಗಿ ಭಾರತೀಯ ಕುಸ್ತಿಪಟು ಇಕ್ವಡಾರ್ನ ಯಿಸಾ ಎಲಿಜಬತ್ ವಿರುದ್ದ ಸೆಣಸಲಿದ್ದಾರೆ

ಬಿರುಸಿನ ಅರ್ಧಶತಕ ಗಳಿಸಿದ ಕೆ

ರಾಹುಲ್ ಪಂದ್ಯ ಶ್ರೇಷ್ತ ಗೌರವಕ್ಕೆ ಭಾಜನರಾದರು ಇತ್ತಂಡಗಳ ಮೂರನೇ ಹಾಗೂ ನಿರ್ಣಾಯಕ ಸರಣಿ ನಾಳೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಏತನ್ನಧ್ಯೆ ಭಾರತ ತಂಡದ ಮಾಜಿ ಆಲ್ರೌಂಡರ್ ಬಾಪು ನಾಡಕರ್ಣಿ ಮುಂಬಯಿನಲ್ಲಿ ನಿನ್ನೆ ನಿಧನರಾಗಿದ್ದಾರೆ